ಲೋಕಸಭೆಯಲ್ಲಿ ಅಂಗಿಕಾರವಾಗಿದ್ದ ಈ ಮಸೂದೆಗೆ ರಾಜ್ಲಸಭೆಯಲ್ಲೂ ಈಗ ಒಪ್ಪಿಗೆ ಸಿಕ್ಕಂತಾಗಿದೆ

ಇದಕ್ಕೂ ಮುನ್ನ ಮಾತನಾಡಿದ ಸಾಮಾಜಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ತಾವರ್ಚಂದ್ ಗೆಹ್ಲೋಟ್ ಸಮಾಜದಲ್ಲಿ ಸಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯಕ್ಕೆ ನ್ನಾಯ ಒದಗಿಸುವ ಈ ಮಸೂದೆಗೆ ಸದನ ಅಂಗಿಕಾರ ನೀಡಬೇಕು ಹಿಂದುಳದ ವರ್ಗಗಳ ರಾಷ್ಟೀಯ ಆಯೋಗಕ್ಕೆ ಅಧ್ವಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡಲು ಒಪ್ಪಿಗೆ ನೀಡುವಂತೆ ಅವರು ಮನವಿ ಮಾಡಿದರು ದೇಶದಲ್ಲಿ ಜನಸಂಚ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚುತ್ತಿರುವ ಬಗ್ಗೆ ರಾಜ್ಯಸಭೆಯಲ್ಲಿಂದು ಹಲವು ಸದಸ್ಕರು ಕಳವಳ ವ್ವಕ್ತಪಡಿಸಿದ್ದಾರೆ ಶೂನ್ಥವೇಳೆಯಲ್ಲಿ ಬಿಜೆಪಿಯ ಡಾ

ಜನಸಂಖ್ಯೆ ಹೆಚ್ಚಳದಿಂದಾಗಿ ಹಲವು ಸಮಸ್ಟೆಗಳನ್ನು ಎದುರಿಸುವಂತಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಕಾಂಗ್ರೆಸ್ನ ಹಿರಿಯ ನಾಯಕ ಮೋತಿಲಾಲ್ ವೋರಾ ಸರ್ಕಾರದ ಗಮನ ಸೆಳೆದು ಮಾನವ ಕಳ್ಳ ಸಾಗಾಣಿಕೆ ಹಾಗೂ ಯುವತಿಯರ ಕಿರುಕುಳ ದೌರ್ಜನ್ಯಕ್ಷೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು ದೇಶದ ವಿವಿದಡೆ ಇರುವ ಟೋಲ್ ಪ್ಲಾಜಾಗಳನ್ನು ರದ್ದು ಮಾಡುವ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಪೂರಕ ಪ್ರಶ್ನೆಗೆ ಉತ್ತರಿಸಿದ ಅವರು ಟೋಲ್ ಸಂಗ್ರಹದಿಂದ ರಸ್ತೆ ಮತ್ತು ಹೆದ್ದಾರಿಗಳ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತದೆ ಹೀಗಾಗಿ ಟೋಲ್ ಪ್ಲಾಜಾ ರದ್ದು ಮಾಡುವ ಯಾವುದೇ ಉದ್ದೇಶವಿಲ್ಲ ಆದರೆ ಟೋಲ್ಗಳಲ್ಲಿ ಸಂಚಾರಿ ದಟ್ಟಣೆಯನ್ನು ತಡೆಗಟ್ಟಲು ಮುಂದಿನ ಆರು ತಿಂಗಳೊಳಗಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಿಲ್ಟರ್ ವಿಮಾನ ನಿಲ್ದಾಣದಲ್ಲಿ ತನ್ನ ಸಂಸದರ ಮೇಲೆ ಹಲ್ಲೆ ನಡೆಸಿದ ಆರೋಪದ ಹಿನ್ನೆಲೆಯಲ್ಲಿ ಅಸ್ಲಾಂನ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಗೃಹ ಕಾರ್ಯದರ್ಶಿ ವಿರುದ್ಧ ಲೋಕಸಭೆಯಲ್ಲಿಂದು ಟಿಎಂಸಿ ಹಕ್ಕುಚ್ಯುತಿ ಮಂಡಿಸಿದೆ ಶೂನ್ಯವೇಳೆಯಲ್ಲಿ ಪ್ರೊಪಸರ್ ಸೌಗತರಾಯ್ ಈ ವಿಷಯವನ್ನು ಪ್ರಸ್ತಾಪಿಸಿ ಟಿಎಂಸಿಯ ಕಾಕೋಲಿ ದಸ್ತಿದಾರ್ ಸೇರಿದಂತೆ ನಾಲ್ವರು ಸಂಸದರ ಬಳಿ ಅನುಚಿತವಾಗಿ ನಡೆದುಕೊಂಡಿರುವ ಅಸ್ಲಾಂ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಸ್ಷೀಕರ್ ಸುಮಿತ್ರಾ ಮಹಾಜನ್ ಪ್ರತಿಕ್ರಿಯಿಸಿ ಈ ಸಂಬಂಧ ಪರಿಶೀಲನೆ ನಡೆಸಲಾಗುವುದು ಎಂದು ಹೇಳಿದರು ರಾಷ್ಲೀಯ ನೋಂದಣಿ ಎನ್ಆರ್ಸಿ ಕರಡು ಪ್ರಕಟವಾದ ಹಿನ್ನೆಲೆಯಲ್ಲಿ ಟಿಎಂಸಿ ನಾಲ್ವರು ಸದಸ್ಯರು ಅಸ್ವಾಂಗೆ ತೆರಳಿದ್ದ ವೇಳೆ ಅಲ್ಲಿನ ವಿಮಾನ ನಿಲ್ದಾಣದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟನಲ್ಲಿ ನಾಲ್ವರು ಸಂಸದರನ್ನು ಪೊಲೀಸರು ತಡೆದಿದ್ದರು ಪರಿಶಿಷ್ಸ ಜಾತಿ ಪರಿಶಿಷ್ಸ ಪಂಗಡದ ದೌರ್ಜನ್ನ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಕಾಂಗ್ರೆಸ್ ಪಕ್ಷ ಬೆಂಬಲಿಸುವ ಜೊತೆಗೆ ಸ್ವಾಗತಿಸಲಿದೆ ಎಂದು ಲೋಕಸಭೆಯಲ್ಲಿನ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ

ಇದನ್ನು ತಡೆಗಟ್ಟುವ ನಿಟ್ಟನಲ್ಲಿ ಕಠಿಣ ಕಾನೂನು ಅಗತ್ಯವಿದೆ ಎಂದು ಹೇಳಿದ್ದಾರೆ ರಾಷ್ಲೀಯ ನಾಗರಿಕ ನೋಂದಣಿ ಎನ್ಆರ್ಸಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಪರಿಶೀಲಿಸಿ ಹೆಸರು ಸೇರಿಸುವಂತೆ ಅಸ್ವಾಂ ಗಣ ಪರಿಷತ್ ಆಗ್ರಹಿಸಿದೆ ಗುವಹಾತಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ಅಧ್ಯಕ್ಷ ಅತುಲ್ ಬೋರಾ ಮತ್ತು ಕಾರ್ಯಕಾರಿ ಅಧ್ಯಕ್ಷ ಕೇಶಬ್ ಮಹಾಂತ ಎನ್ಆರ್ಸಿಯಲ್ಲಿ ಇರುವ ಲೋಪದೋಪಗಳನ್ನು ಸರಿಪಡಿಸಲು ಮುಂದಾಗಬೇಕು ಎಂದು ಈ ಸಂಬಂಧ ಎನ್ಆರ್ಸಿಯ ರಾಜ್ಯ ಸಂಯೋಜಕರಿಗೆ ಮನವಿ ಸಲ್ಲಿಸಲಾಗಿದೆ ಎಂದರು ಎನ್ಆರ್ಸಿಯಲ್ಲಿ ಯಾವೊಬ್ಲ ವಿದೇಶಿಗರ ಹೆಸರು ಸೇರ್ಪಡೆಯಾಗಿಲ್ಲ ಪಕ್ಷ ತಡೆ ತೆಗೆದು ಹಾಕುವಿಕೆ ಹಾಗೂ ಗಡಿಪಾರು ವಿಷಯದಲ್ಲಿ ನಂಬಿಕೆಯಿಟ್ಟದೆ ಆದರೆ ಯಾವೊಬ್ಬ ಅಸ್ಲಾಂ ನಾಗರಿಕರಿಗೆ ತೊಂದರೆಯಾಗಬಾರದು ಎಂಬ ನಮ್ನ ಉದ್ದೇತ ಎಂದು ಹೇಳಿದರು ರಾಷ್ಟೀಯ ನಾಗರಿಕ ನೊಂದಣಿ ಅಸ್ಲಾಂ ಆತ್ಮ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ನೀಡಿರುವ ಹೇಳಕೆ ಸ್ವಾಗತಾರ್ಹ ಹಾಗಾಗಿ ಅಸ್ವಾಂನ ನಾಗರಿಕ ಹಿತ ರಕ್ಷಣೆ ಮಾಡುವಂತೆ ಒತ್ತಾಯಿಸಿದ್ದಾರೆ

ಪಾಟ್ನಾದಲ್ಲಿ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಯಾವುದೇ ಆಶ್ರಯಧಾಮಗಳನ್ನು ಸ್ವಯಂ ಸೇವಾ ಸಂಸ್ಥೆ ಎನ್ಜಓಗಳಿಗೆ ವಹಿಸುವುದಿಲ್ಲ ಆಕ್ರಯಧಾಮಗಳಿಗೆ ಸರ್ಕಾರ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಲಿದೆ ಎಂದು ಹೇಳಿದರು

ತಪ್ಪು ಮಾಡಿದವರನ್ನು ಮನ್ನಿಸುವ ಪ್ರಕ್ಷೆಯೇ ಇಲ್ಲ ಅಂತಹವರನ್ನು ನಿರ್ದಾಕ್ಷಣ್ಯವಾಗಿ ಜೈಲಿಗೆ ಕಳುಹಿಸಲಾಗುವುದು ಎಂದು ಹೇಳಿದ್ದಾರೆ ಈ ಮಧ್ಯೆ ಮುಜಾಪುರ್ಪುರ್ ಆಶ್ರಯಧಾಮದಲ್ಲಿ ನಡೆದ ಪ್ರಕರಣವನ್ನು ಸಿಬಿಐ ತನಿಖೆ ನಡೆಸುವಂತೆ ಪಾಟ್ನಾ ಹೈಕೋರ್ಟ್ ಆದೇಶಿಸಿದೆ ಮುಖ್ಯ ನ್ವಾಯಮೂರ್ತಿ ರಾಜೇಂದ್ರ ಮೆನನ್ ಅವರು ಸಿಬಿಐನ ಎಸ್ಪಿಗೆ ಈ ಬಗ್ಗೆ ಸೂಚನೆ ನೀಡಿ ತನಿಖಾ ವರದಿಯನ್ನು ನ್ಕಾಯಾಲಯಕ್ಕೆ ಸಲ್ಲಿಸುವಂತೆ ಆದೇಶಿಸಿದ್ದಾರೆ

ಕೊಂಟಾದ ನುಲ್ಕಾತುಂಗ್ ಅರಣ್ಯ ಪ್ರದೇಶದಲ್ಲಿ ಭಾರಿ ಸಂಖ್ಯೆ ನಕ್ಷಲ್ರು ಇರುವ ಬಗ್ಗೆ ಮಾಹಿತಿ ಆಧರಿಸಿ ಭದ್ರತಾ ಪಡೆಗಳು ಕಾರ್ಯಾಚರಣೆ ನಡೆಸಲಾಯಿತು

ಸ್ವಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ತಿಳಿಸಿದ್ದಾರೆ ರಿಯಾದ್ನಿಂದ ಪ್ರಯಾಣಿಸುತ್ತಿದ್ದ ವೇಳೆ ದೆಹಲಿಯ ವಿಮಾನ ನಿಲ್ಲಾಣದಲ್ಲಿ ಲಷ್ತರ್ ಇ ತೋಯಿಬಾ ಉಗ್ರ ಸಂಘಟನೆಯ ನಿರ್ವಹಣೆ ಹೊತ್ತಿದ್ದ ಹಬಿಬೂರ್ ರೆಹಮಾನ್ನ್ನು ರಾಷ್ಟೀಯ ತನಿಖಾ ದಳದ ಎನ್ಐಎ ಅಧಿಕಾರಿಗಳು ನಿನ್ನೆ ಬಂಧಿಸಿದ್ದಾರೆ

ರೆಹಮಾನ್ ವಿರುದ್ದ ಎನ್ಐಎ ನ್ಯಾಯಾಲಯ ಜಾಮೀನು ರಹಿತ ಬಂಧನ ವಾರೆಂಟ್ ಹೊರಡಿಸಿತ್ತು

ಮೂರು ಹೈಕೋರ್ಟ್ಗಳ ಮುಖ್ಯನ್ನಾಯಮೂರ್ತಿಗಳು ನಾಳೆ ಸುಪ್ರೀಂ ಕೋರ್ಟ್ನ ನ್ನಾಯಮೂರ್ತಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಮಧ್ರಾಸ್ನ ಹೈಕೋರ್ಟ್ನ ಮುಖ್ಯ ನ್ಡಾಯಮೂರ್ತಿ ಇಂದಿರಾ ಬ್ಡಾನರ್ಜಿ ಒರಿಶಾ ಹೈಕೋರ್ಟ್ನ ಮುಖ್ಣನ್ಡಾಯಮೂರ್ತಿ ವಿನೀತ್ ಸರಣ್ ಹಾಗೂ ಉತ್ತರಾಖಾಂಡ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಕೆ

ಜೋಸೆಫ್ ಅವರಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯನ್ವಾಯಮೂರ್ತಿ ದೀಪಕ್ ಮಿಶ್ರಾ ಅವರು ನ್ಯಾಯಮೂರ್ತಿಗಳಾಗಿ ಪ್ರಮಾಣ ವಚನ ಬೋಧಿಸಲಿದ್ದಾರೆ

ಜೋಸೆಫ್ ಹೈ ಕೋರ್ಟ್ ನ್ವಾಯಮೂರ್ತಿಗಳಾಗಿ ನೇಮಕಗೊಂಡಿದ್ದರು ದೇಶದಲ್ಲಿ ಕ್ರೀಡೆಯ ಉತ್ತೇಜನಕ್ಕೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ಕ್ರೀಡಾ ಸಚಿವ ರಾಜವರ್ಧನ್ ಸಿಂಗ್ ರಾಥೋಡ್ ಹೇಳಿದ್ದಾರೆ ಮುಂದಿನ ವರ್ಷದಿಂದ ಶಾಲಾ ಪಠ್ವಕ್ರಮವನ್ನು ಕಡಿಮೆ ಮಾಡುವ ಜೊತೆಗೆ ಕ್ರೀಡಾ ತರಗತಿಗಳನ್ನು ಕಡ್ವಾಯ ಮಾಡಲಾಗುವುದು

ದೇವರಿಯಾ ಬಾಲಕಿಯರ ರಕ್ಷಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿವೋರಿಯಾ ಜಿಲ್ಲಾಧಿಕಾರಿ ಸುಜಿತ್ಕುಮಾರ್ ಅವರನ್ನು ವಜಾ ಮಾಡಿರುವ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜೆಲ್ಲಾ ಮಾಜಿ ಪ್ರೊಬೆಷನ್ ಅಧಿಕಾರಿ ಅಭಿಷೇಕ್ ಪಾಂಡೆ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ

ದಿಯೋರಿಯಾ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಲಾಗಿದೆ

ಅವರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ